ಮೊದಲ ಡೋಸ್ ಕೋವಿಡ್ ಲಸಿಕೆ ಪಡೆದವರು ತಪ್ಪದ ನಿಗದಿತ ಸಮಯದಲ್ಲಿ ಎರಡನೇ ಡೋಸ್ ಪಡೆಯಿರಿ ಕೆಳಗಿನ ಮೂರು ಸರಳ ಕ್ರಮಗಳನ್ನು ಅನುಸರಿಸುವ ಮೂಲಕ ಸುರಕ್ಷಿತವಾಗಿರಿ

ಕಡ್ಲಾಯವಾಗಿ ಮುಖಗವಸು ಧರಿಸಿ

ನಿಯಮಿತವಾಗಿ ಕೈಗಳು ಮತ್ತು ಮುಖ ಸ್ವಜ್ವಗೊಳಿಸಿ

ಮೂರನೇ ಪಂತದ ಕೋಎಡ್ ಲಸಿಕೆ ಅಭಿಯಾನ ದೇಶಾದ್ಯಂತ ತೀವ್ರಗೊಂಡಿದ್ದು ಜನರು ಲಸಿಕೆ ಪಡೆದುಕೊಳ್ಳಲು ಮುಂದೆ ಬರುತ್ತಿದ್ದಾರೆ

ಇದರೊಂದಿಗೆ ಚೇತರಿಕೆ ಪ್ರಮಾಣವೂ ನಿರಂತರವಾಗಿ ಸುಧಾರಿಸುತ್ತಿದೆ ಆದಾಗ್ಯೂ ಪಲವು ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ದಾಖಲಾಗುತ್ತಿರುವ ಹೊಸ ಪ್ರಕರಣಗಳ ಸಂಖ್ಯೆ ಈಗಲೂ ಹೆಚ್ಚಾಗಿದೆ

ಈ ದಿಷಧಿಯ ತುರ್ತು ಬಳಕೆಗೆ ಭಾರತೀಯ ಔಷಧಿ ನಿಯಂತ್ರಣ ಪಾಧಿಕಾರ ಇತ್ತೀಚೆಗೆ ಅನುಮೋದನೆ ನೀಡಿತ್ತು ಮುಂದಿನ ತಿಂಗಳು ಡಾ

ಡಿಜೆಸಿಐನಿಂದ ತುರ್ತು ಬಳಕೆಗೆ ಅನುಮತಿ ಪಡೆದುಕೊಂಡಿರುವ ಈ ದಿಷಧವನ್ನು ಆಸ್ತ್ರೆಗಳಲ್ಲಿ ಕೋವಿಡ್ ರೋಗಗಳಿಗೆ ಮಾತ್ರ ಒದಗಿಸಲಾಗುತ್ತದೆ ಎಂದು ತಿಳಿಸಿದೆ ಮಡಿಯ ರೂಪದಲ್ಲಿ ಸ್ಕಾಚೆಚ್ನಲ್ಲಿರುವ ಈ ದಿಷಧಿಯನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಬಳಸಬೇಕಾಗುತ್ತದೆ ವೈರಸ್ ಸೋಂಕಿತ ಜೀವಕೋಶಗಳ ಮೇಲೆ ಔಷಧಿ ಸಂಗ್ರಹಗೊಂಡು ವೈರಸ್ ಬೆಳವಣಿಗೆ ತಡೆಯುವ ಮೂಲಕ ರೋಗನರೋಧಕ ತಕ್ತಿಯನ್ನು ಪಟ್ಟಸಲಿದೆ ಎಂದು ಮೂಲಗಳು ತಿಳಿಸಿವೆ ಈ ದಿಷಧಿಯನ್ನು ಡಿಆರ್ಡಿಒಗೆ ಸೇರಿದ ಇನ್ನಿಟ್ಕೂಟ್ ಆಫ್ ನ್ಯೂಕ್ಷಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್

ಆಸ್ತತ್ರೆಗೆ ದಾಖಲಾಗಿರುವ ಸೋಂಕಿತರು ತ್ವರಿತ ಗತಿಯಲ್ಲಿ ಜೇತರಿಸಿಕೊಳ್ಳಲು ನೆರವಾಗುವ ಪಾಗೂ ಆಮ್ಲಜನಕದ ಅವಲಂಬನೆಯನ್ನು ತ್ಗಿಸುವಲ್ಲಿ ಈ ದಿಷಧಿ ವರಿಣಾಮಕಾರಿ ಎಂಬುದಾಗಿ ಕ್ಷಿನಿಕಲ್ ಟ್ರಯಲ್ಗಳ ವೇಳೆ ರುಜುವಾಗಿದೆ ಎಂದು ಮೂಲಗಳು ತಿಳಿಸಿವೆ

ರೈಲ್ವೆ ಸಚಿವಾಲಯ ಈ ಮಾಹಿತಿ ನೀಡಿದ್ದು

ಕೇಂದ್ರ ಆರೋಗ್ತ ಮತ್ತು ಕುಟುಂಬ ಕಲ್ಕಾಣ ಸಜಿವ ಡಾ ಪರ್ಷವರ್ಧನ್ ಇಂದು ಅಪರಾಷ್ನ ಉತ್ತರ ಪ್ರದೇಶ ಅಂಧ್ರಪ್ರದೇಶ ಮಧ್ಯಪ್ರದೇಶ ಪಾಗೂ ಗುಜರಾತ್ ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಎಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದಾರೆ ಈ ರಾಜ್ಯಗಳಲ್ಲಿನ ಕೋವಿಡ್ ನಿರೋಧಕ ಲಸಿಕಾ ಅಭಿಯಾನದ ಪ್ರಗತಿ ಪಾಗೂ ಪ್ರಸತ್ತ ಕೋವಿಡ್ ಪರಿಸ್ತಿತಿ ಕುರಿತಂತೆ ಪರಾಮರ್ತೆ ನಡೆಸಲಿದ್ದಾರೆ

ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಗೃಪ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ತಾಣ ಸಜವಾಯ ರಕ್ತೆ ಸಾರಿಗೆ ಪಾಗೂ ಹೆದ್ದಾರಿ ಸಜವಾಲಯ ಜೈನಿಕ ವಿಜ್ಞಾನ ಇಲಾಖೆ ವಾರ್ತಾ ಮತ್ತು ಪ್ರಸಾರ ಸಜವಾಲಯದ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಂದು ಸಂಜೆ ಪ್ರಧಾನಿ ಮೋದಿ ಅವರು ಅರಣ್ಣ ಸಮುದ್ರದಲ್ಲಿ ಉಂಟಾಗಿರುವ ತೌಕ್ತ ಚಂಡಮಾರುತ ಎದುರಿಸಲು ಕೈಗೊಳ್ಳಲಾಗಿರುವ ಸಿದ್ದತೆಗಳನ್ನು ಪರಾಮರ್ಶಿಸಲು ಮಹತ್ವ ಸಭೆ ನಡೆಸಲಿದ್ದಾರೆ ಈ ಸಭೆಯಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳು ರಾಷ್ವೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರ ಪಾಗೂ ರಾಷ್ಟೀಯ ವಿಪತ್ತು ಪ್ರಕ್ರಿಯಾ ಪಡೆಯ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ ಅರಬ್ಬ ಸಮುದ್ರದಲ್ಲಿ ಸೃಷ್ಟಿಯಾಗಿರುವ ತೌಕ್ತ ಚಂಡಮಾರುತದ ಪರಿಣಾಮ ದೇಶದ ಪಲವು ರಾಜ್ಯಗಳಲ್ಲಿ ಇಂದಿನಿಂದ ಕೆಲವು ದಿನಗಳ ಕಾಲ ಭಾರಿ ಮಳ ಸುರಿಯುವ ಸಾಧ್ಯಕೆ ಇದೆ ಈ ಹಿನ್ನಲೆ ಪರಿಶ್ರಿತಿ ಎದುರಿಸಲು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ತಂಡಗಳನ್ನು ಸಜ್ಜಗೊಳಿಸಲಾಗಿದೆ

ಪ್ರಧಾನ್ ತಿಳಿಸಿದ್ದಾರೆ

ಕರ್ನಾಟಕದ ಕರಾವಳಿ ಪಾಗೂ ದಕ್ಷಿಣ ಒಳನಾಡು ತಮಿಳುನಾಡು ಮತ್ತು ಪುದುಚೆರಿ ರಾಜ್ಯಗಳಲ್ಲಿನ ಕೆಲವು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗಲಿದೆ ಜಾರ್ಖಂಡ್ ಪಶ್ವಿಮ ಬಂಗಾಳ ಸಿಕ್ಕಿಂ ಗುಜರಾತ್ ಗೋವಾ ಅಂಧ್ರಪ್ರದೇಶ ಕರಾವಳಿ ತೆಲಂಗಾಣ ತಮಿಳುನಾಡು ಮದುಚರಿ ಕೇರಳ ಲಕ್ಷರ್ತೀಪ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ನಾಳೆ ಗುಡುಗುಸಒತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪವಾಮಾನ ಇಲಾಖೆ ತಿಳಿಸಿದೆ ಈ ಬಾರಿ ನೈಋತ್ತ ಮುಂಗಾರು ಅವಧಿಗೆ ಮೊದಲೇ ಕೇರಳ ರಾಜ್ಕವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಪವಾಮಾನ ಇಲಾಖೆ ಮುನ್ನೆಜ್ವರಿಕೆ ನೀಡಿದೆ

ನೈಋತ್ತ ಮುಂಗಾರು ದಕ್ಷಿಣ ಅಂಡಮಾನ್ ಪ್ರದೇಶದ ಮೂಲಕ ಬರಬಹುದೆಂದು ನಿರೀಕ್ಷಿಸಲಾಗಿದ್ದು ಮತ್ತೊಂದೆಡೆ ಅರಭ್ಲಿಸಮುದ್ರದಲ್ಲಿ ಜಂಡಮಾರುತ ರೂಮಗೊಳ್ಳುತ್ತಿರುವ ಹಿನ್ನೆಲೆ ಭಾರಿ ಮಳೆಯಾಗಲಿದೆ ಎಂದು ನಿರೀಕ್ಷೆ ಹೊಂದಲಾಗಿದೆ ಕರಾವಳಿ ರಕ್ಷಣಾ ಪಡೆಯ ನೌಕೆ ಎಕ್ರಂ ಕೇರಳದ ಕಣ್ಣೂರಿನಲ್ಲಿ ನಿನ್ನೆ ಮಧ್ದರಾತ್ರಿ ಕಾರ್ಯಾಚರಣೆ ನಡೆಸಿ ಸಂಕಷ್ಟ ಸಿಲುಕಿದ್ದ ಮೂವರು ನಾವಿಕರಿದ್ದ ಮೀನುಗಾರಿಕೆ ದೋಣೆಯನ್ನು ರಕ್ಷಿಸಿದೆ ದೋಣೆಯಲ್ಲಿದ್ದ ಎಲ್ಲಾ ನಾವಿಕರು ಕ್ಷೇಮವಾಗಿದ್ದು ಅವರನ್ನು ಕೇರಳ ಸರ್ಕಾರಕ್ಕೆ ಪಸ್ತಾಂತರಿಸಲು ಕೊಚ್ಚಗೆ ಕರೆದೊಯ್ತಲಾಗಿದೆ

ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿಂದು ನಡೆಯಲಿರುವ ಸೆಮಿ ಫೈನಲ್ ಪಂದ್ದದಲ್ಲಿ ಜೆಕ್ ಗಣರಾಜ್ಯದ ಕರೋಲಿನಾ ಪ್ಲಿಸ್ಕೋವಾ ಅವರು ಕ್ರೊವೇಶಿಯಾದ ಪೆಟ್ರಾ ಮಾರ್ಟಿಕ್ ಅವರನ್ನು ಎದುರಿಸಲಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ಪರಿಸ್ಥಿತಿ ಮತ್ತಷ್ಟು ಉಲ್ಲಣಗೊಂಡಿರುವ ಜಪಾನ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ

ಜಪಾನ್ನ ವೈರಾಣು ನಿಯಂತ್ರಣ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಪಣಕಾಸು ಸಚಿವ ಯಸುತೋಸ್ ನಿಶಿಮುರಾ ಈ ವಿಷಯ ತಿಳಿಸಿದ್ದು ಒಕೈಡೊ ಒಕಯಾಮ ಮತ್ತು ಹಿರೋಶಿಮಾ ನಗರಗಳು ಟೋಕಿಯೊದೊಂದಿಗೆ ಸೇರ್ಪಡೆಯಾಗಿವೆ